ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಆದೇಶ ಪಾಲನೆ ಮೂಲಕ ಶ್ರತಿಯೊಬ್ಬರೂ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಬಿ

ತ್ರೀರಾಮುಲು ಹೇಳಿದ್ದಾರೆ

ಬಳ್ಳಾರಿಯ ವಿಜಯನಗರ ವೈಡ್ಕಕೀಯ ವಿಜ್ಣಾನ ಸಂಸ್ಥೆಯಲ್ಲಿ ಕೊರೋನಾ ವೈರಾಣು ಪರೀಕ್ಷಾ ಪ್ರಯೋಗಾಲಯ ಇಂದಿನಿಂದ ಆರಂಭವಾಗಿದೆ

ಬಳ್ಳಾರಿ ಸೇರಿದಂತೆ ಸುತ್ತಮುತ್ತಲ ಜಲ್ಲೆಗಳಿಗೂ ಇದರಿಂದ ಅನುಕೂಲವಾಗಲಿದೆ

ಮೂವರನ್ನು ನಿಗಾ ಫಟಕದಲ್ಲಿ ಇರಿಸಲಾಗಿದೆ ಎಂದು ಜೆಲ್ಲಾಧಿಕಾರಿ ಸಿಂಧು ರೂಪೇಶ್ ತಿಳಿಸಿದ್ದಾರೆ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಇಂದು ವಿಳ್ಳಿದೆಲೆ ಮಾರುಕಟ್ಟೆ ನಡೆಯುತ್ತಿದ್ದು ಇದಕ್ಕೆ ಯಾವುದೇ ನಿರ್ಬಂಧ ಹಾಕಿಲ್ಲ

ಧಾರವಾಡದಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಕೃಷಿ ಮಂತ್ರಿ ಬಿ

ಪಾಟೀಲ್ ಕೈಗಾಡಿಯಲ್ಲಿ ಪಣ್ಣು ತರಕಾರಿ ಮಾರಾಟ ಮಾಡುವವರಿಗೂ ಪಾಸ್ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ ರಸಗೊಬ್ಬರ ಪೂರೈಕೆಗೆ ಸೂಚಿಸಲಾಗಿದೆ ರಾಜ್ಯದಲ್ಲಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಎಪಿಎಂಸಿ ಮಾರುಕಟ್ಟಿಗಳು ಎಂದಿನಂತೆ ಕೆಲಸ ನಿರ್ವಹಿಸುತ್ತಿವೆ

ಎಲ್ಲಾ ರಾಜ್ಯಗಳಲ್ಲಿ ಕ್ವಾರಂಟೈನ್ ಕೇಂದ್ರಗಳನ್ನು ಸಾಧ್ಯವಾದಷ್ನೂ ನಗರಗಳ ಹೊರವಲಯದಲ್ಲಿ ಸ್ವಾಪಿಸಬೇಕು ಕ್ವಾರಂಟೈನ್ಗೊಂಡಿರುವ ಜನರು ಮತ್ತು ಆರೋಗ್ಯ ಕ್ಷೇತ್ರದ ವೃತ್ತಿಪರರು ಅಥವಾ ಅವರಿಗೆ ನೆರವಾಗುವ ಸಿಬ್ಲಂದಿಯ ನಡುವೆ ನಿಕಟ ಸಂಪರ್ಕ ಕಡಿಮೆ ಮಾಡಬೇಕು ಕ್ವಾರಂಟೈನ್ ಕೇಂದ್ರಗಳಲ್ಲಿ ಪ್ರತಿದಿನ ವ್ಯಕ್ತಿಗಳ ಜ್ವರ ಮತ್ತು ಉಸಿರಾಟದ ಲಕ್ಷಣಗಳನ್ನು ಸತತವಾಗಿ ಗಮನಿಸಬೇಕು ಎಂದು ನಿರ್ದೇತಿಸಲಾಗಿದೆ ಈ ಕೇಂದ್ರದ ಸಮಗ್ರ ಸಮಸ್ವಯತೆ ಮತ್ತು ಮೇಲುಸ್ತುವಾರಿಗಾಗಿ ನೋಡಲ್ ಅಧಿಕಾರಿ ಅಥವಾ ಉಸ್ತುವಾರಿ ಅಧಿಕಾರಿಯಾಗಿ ಮುಖ್ಯ ವೈದ್ಯಕೀಯ ಅಧಿಕಾರಿಯನ್ನು ನೇಮಕ ಮಾಡಬೇಕು ಎಂದೂ ಸಹ ಸೂಚಿಸಲಾಗಿದೆ ಈ ಕೇಂದ್ರಗಳಲ್ಲಿ ಕ್ನಾರಂಟ್ಟಿನ್ಗೆ ಒಳಗಾದವರ ಚಿಕಿತ್ವೆ ಪಾಗೂ ದೈನಂದಿನ ತಪಾಸಣೆಗಾಗಿ ಜನರಲ್ ಡ್ಯೂಟ ವೈದ್ಯರು ದಿಪಧತಜ್ಞರು ಶಿಶುತಜ್ಞರು ಮೈಕ್ರೋ ಬಯಲಾಜಿಸ್ಟ್ಗಳು ಮಾನಸಿಕ ಮತ್ತು ಮನೋರೋಗ ತಜ್ಞರ ಸೇವೆಯನ್ನು ಒದಗಿಸಬೇಕು

ಸೋಂಕಿನ ಪ್ರಕರಣಗಳು ಹೆಚ್ಚಾಗಿರುವ ವಲಯಗಳು ಮತ್ತು ವಲಸೆ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಪರಿಹಾರ ಕೇಂದ್ರಗಳ ಸುತ್ತಮುತ್ತ ಸೋಂಕಿತರ ನಿಖರ ತಪಾಸಣೆಗಾಗಿ ಕ್ಷಿಪ್ರ ಆಂಟಿಬಾಡಿ ಆಧರಿತ ರಕ್ತದ ಮಾದರಿ ಪರೀಕ್ಷೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಭಾರತೀಯ ವೈದ್ಯಕೀಯ ಚಿಕಿತ್ಸಾ ಮಂಡಳಿ ಎಲ್ಲ ರಾಜ್ಯಗಳಿಗೆ ಸೂಚಿಸಿದೆ ಕೆಲವೊಮ್ಮ ಕ್ವಾರಂಟೈನ್ನಲ್ಲಿರುವ ಶಂಕಿತರ ಗಂಟಲ ದ್ರವ ಪರೀಕ್ಷೆಯೊಂದರಿಂದಲೇ ಸೋಂಕು ತಗುಲಿರುವುದು ಸ್ಪಷ್ಷವಾಗುವುದಿಲ್ಲ ಅಂತಹ ಸಂದರ್ಭಗಳಲ್ಲಿ ರಕ್ತದಲ್ಲಿರುವ ಪ್ರತಿ ಜೀವಾಣುಗಳ ಅಂದರೆ ಆಂಟಬಾಡೀಸ್ ಪರೀಕ್ಷೆಯ ಅಗತ್ಯವಿರುತ್ತದೆ ಎಂದು ಸೂಚಿಸಲಾಗಿದೆ ಸೋಂಕು ತಗುಲಿರುವುದು ಖಚಿತಪಡದೇ ಇರುವ ವ್ಯಕ್ತಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದರಿಂದಲೂ ವೈರಾಣು ಹರಡುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಲಾಗಿದೆ ಸಾರ್ವಜನಿಕರಿಗೆ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ದೂರವಿರಬೇಕು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರದು ಎಂದು ಸೂಚಿಸಬೇಕೆಂದು ಸಹ ಇಸಿಎಂಆರ್ ತಿಳಿಸಿದೆ ದೇಶಾದ್ಯಂತ ಮೃಗಾಲಯಗಳಲ್ಲಿ ಇರುವ ಪ್ರಾಣಿಗಳ ಆರೋಗ್ಯ ಪರಿಸ್ಟಿತಿಯನ್ನು ನಿರಂತರ ಗಮನಿಸದೇಕು ಅಮೆರಿಕದ ಮೃಗಾಲಯವೊಂದರಲ್ಲಿ ಹುಲಿಗೆ ಕೊರೋನಾ ಸೋಂಕು ತಗುಲಿರುವುದು ಖಟಿತಪಟ್ಟರುವ ಹಿನ್ನೆಲೆಯಲ್ಲಿ ಯಾವುದಾದರೂ ಪ್ರಾಣಿಯಲ್ಲಿ ಸೋಂಕಿನ ಲಕ್ಷಣ ಕಾಣಿಸಿದ ಕೂಡಲೇ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ತುರ್ತಾಗಿ ತಪಾಸಣೆಗೆ ಒಳಪಡಿಸಬೇಕು

ಮೃಗಾಲಯಗಳಲ್ಲಿ ಅನಾರೋಗ್ಯ ಪೀಡಿತ ಪ್ರಾಣಿಗಳನ್ನು ಪ್ರತ್ಯೇಕ ಪಂಜರಗಳಲ್ಲಿ ಇಡಬೇಕು ಅವುಗಳ ರಕ್ತದ ಮಾದರಿಯನ್ನು ರಾಷ್ಟೀಯ ಮ್ಯಗಾಲಯ ಪ್ರಾಣಿರೋಗ ಪತ್ತೆ ಸಂಸ್ಥೆಗಳಿಗೆ ನಿಯಮಿತವಾಗಿ ಕಳುಹಿಸಬೇಕು

ಕೊರೋನಾ ಸಾಂಕ್ರಾಮಿಕದಿಂದ ದೇಶ ಈಗ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ

ರಾಷ್ಷಪತಿ ಉಪರಾಷ್ಷಪತಿ ಪ್ರಧಾನಮಂತ್ರಿ ಮಹಾವೀರ ಜಯಂತಿಯ ಶುಭಾಶಯ ಕೋರಿದ್ದಾರೆ